ಯಾವುದೇ ಪ್ರವಾಸಿ ವಾಹನ ನಿರ್ವಹಕ ಆನ್ಲೈನ್ ಮೂಲಕ ಅಖಿಲ ಭಾರತ ಪ್ರವಾಸಿ ದ್ವಢೀಕರಣ ಮತ್ತು ಅನುಮತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ

ಈಗಿರುವ ಎಲ್ಲ ಪರ್ಮಿಟ್ಗಳು ಅವುಗಳ ಅವಧಿ ಮುಗಿಯುವವರೆಗೆ ಮುಂದುವರಿಯುತ್ತವೆ ಪರ್ಮಿಟ್ಗಾಗಿನ ಹೊಸ ಕಾನೂನುಗಳು ರಾಜ್ಯಗಳಲ್ಲಿ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಹೆಜ್ಜಿನ ಕೊಡುಗೆ ನೀಡುವ ನಿರೀಕ್ಷೆ ಇದೆ ಮುಂಬರುವ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಸಂಬಂಧ ನವದೆಪಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪಕ್ಷದ ಅಧ್ಯಕ್ಷ ಜೆ

ರಕ್ಷಣಾ ಸಜಿವ ರಾಜನಾಥ್ ಸಿಂಗ್ ಮತ್ತು ಗೃಪ ಸಚಿವ ಅಮಿತ್ ಶಾ ಅಲ್ಲದೇ ಪಕ್ಷದ ಅನೇಕ ಹಿರಿಯ ನಾಯಕರು ಪಾಗೂ ಕರ್ನಾಟಕದಿಂದ ಉಪಮುಖ್ಯಮಂತ್ರಿ ಡಾ ಸಿ

ಅಶ್ವಕ್ಥನಾರಾಯಣ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯ ಬಳಿಕ ಮಾತನಾಡಿದ ಕೇರಳ ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ

ರಾಜ್ಯ ಘಟಕದಿಂದ ಪ್ರಸ್ತಾಪಿತ ಅಭ್ಯರ್ಥಿಗಳ ಪಟ್ಟಿ ಇಂದು ಪ್ರಕಟಗೊಳ್ಳುವ ಸಾಧ್ಯತೆಯಿದೆ ಎಂದು ತಿಳಿಸಿದರು ಅಸ್ಲಾಂನಲ್ಲಿ ವಿಧಾನಸಭಾ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಜಾರ ದಿನೇ ದಿನೆ ತೀವ್ರಗೊಳ್ಳುತ್ತಿದೆ ಬಿಜೆಪಿಯಿಂದ ಇಂದು ಅನೇಕ ಹಿರಿಯ ನಾಯಕರು ಪಕ್ಷದ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಜಾರ ಕೈಗೊಳ್ಳಲಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಪಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗೃಪ ಸಚಿವ ಅಮಿತ್ ತಾ ಅವರು ಅಸ್ಸಾಂನಲ್ಲಿಂದು ಪಲವಾರು ರ್ಕಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕೇಂದ್ರ ಸಚಿವೆ ಸ್ಮತಿ ಇರಾನಿ ನಿನ್ನೆ ಮೂರು ರ್ಕಾಲಿಗಳನ್ನು ನಡೆಸುವ ಮೂಲಕ ಅಸ್ಲಾಂ ರಾಜ್ಯದ ನಿರಂತರ ಅಭಿವೃದ್ಧಿಗಾಗಿ ಎನ್ಡಿಎ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಜನತೆಯನ್ನು ಆಗ್ರಹಿಸಿದ್ದರು ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳಾದ ಜಿತೇಂದ್ರ ಸಿಂಗ್ ರಿಮನ್ ಬೋರಾ ಮತ್ತು ಗೌರವ್ ಗೊಗೊಯಿ ಕೂಡ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ ಪಕ್ಷದ ಹಿರಿಯ ನಾಯಕ ಪಾಗೂ ಭತ್ತೀಸಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ ಇಂದು ದಿಬ್ರುಗಢಗೆ ಭೇಟಿ ನೀಡಲಿದ್ದಾರೆ ಇನ್ನಿತರೆ ಪಕ್ಷಗಳಾದ ಎಐಯುಡಿಎಫ್ ಅಸೊಮ್ ಗಣ ವರಿಷತ್ ಬಿಪಿಎಫ್ ಅಸ್ಸಾಂ ಜಾತಿಯ ಪರಿಷತ್ ರೈಜೋತ್ ದರ್ ಮತ್ತು ಎಡಪಕ್ಷಗಳ ಮುಖಂಡರು ಸಪ ಇಂದು ವಿವಿಧೆಡೆಗಳಲ್ಲಿ ಚುನಾವಣಾ ರ್ಾಲಿಗಳನ್ನು ನಡೆಸಲಿದ್ದಾರೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರಚಾರ ಕಾರ್ಯ ಕ್ರಮೇಣ ಚುರುಕುಗೊಳ್ಳುತ್ತಿದೆ ಮೊದಲ ಪಂತದ ಚುನಾವಣೆ ನಡೆಯಲಿರುವ ಜಿಲ್ಲೆಗಳಲ್ಲಿ ಬಿಜೆಪಿಯ ಹಿರಿಯ ನಾಯಕರು ಮತ್ತು ತಾರಾ ಪ್ರಚಾರಕರು ಸರಣಿ ಸಾರ್ವಜನಿಕ ಸಭೆ ಮತ್ತು ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ ಗೃಹ ಸಚಿವ ಅಮಿತ್ ಷಾ ಇಂದು ಸಂಜೆ ಪಶ್ಚಿಮ ಮೆಡಿನಿಮರ್ನ ಖರಗ್ಮರ್ನಲ್ಲಿ ರೋಡ್ ಶೋದಲ್ಲಿ ಭಾಗವಹಿಸಲಿದ್ದಾರೆ ಜವಳಿಖಾತೆ ಸಚಿವೆ ಸ್ಮೃತಿ ಇರಾನಿ ಮರುಲಿಯಾದ ಮನ್ ಬಜಾರ್ ವಿಧಾನ ಸಭೆ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಡಪಕ್ಷಗಳು ಮತ್ತು ತ್ಯಣಮೂಲ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮುಖ್ಯವಾಗಿ ಮನೆ ಮನೆ ಪ್ರಜಾರದತ್ತ ಗಮನಹರಿಸಲಿದ್ದಾರೆ ಎಡರಂಗದ ಅಧ್ಯಕ್ಷ ಬಿಮನ್ ಬಸು ಜಾರ್ಗ್ರಾಮ್ನಲ್ಲಿ ಪ್ರಜಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ ಈ ಮಧ್ಯೆ ತ್ವಣಮೂಲ ಕಾಂಗ್ರೆಸ್ ಇಂದು ಸಂಜೆ ಬಿಡುಗಡೆ ಮಾಡಬೇಕಿದ್ದ ಚುನಾವಣಾ ಪ್ರಣಾಳಿಕೆಯನ್ನು ಮುಂದೂಡಿದೆ

ಈ ಬಾರಿ ಕೊಯಮತ್ತೂರು ದಕ್ಷಿಣ ಕರೈಕುಡಿ ಉದಗಮಂಡಲಂ ಹಾಗೂ ಕನ್ಯಾಕುಮಾರಿಯ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಯೊಂದಿಗೆ ಕಾಂಗ್ರೆಸ್ ನೇರ ಸ್ವರ್ಧೆ ನಡೆಸಲಿದೆ

ಡಿಎಂಕೆ ಅಧಕ್ಷ ಎಂ

ಸ್ಟಾಲಿನ್ ಚೆನ್ನೈನಲ್ಲಿ ಪಟ್ಟಿ ಬಿಡುಗಡೆ ಮಾಡಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗಿನ ಬಹು ನಿರೀಕ್ಷಿತ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ನಾಲ್ಡನೇ ಆವೃತ್ತಿ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದ್ದು ನೋಂದಣಿಗೆ ಇಂದು ಕೊನೆಯ ದಿನವಾಗಿದೆ

ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಇಜ್ಜಸುವವರು ಮೈ ಗೌ ವೇದಿಕೆಯ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು ಆನ್ಲೈನ್ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ಪ್ರಧಾನಮಂತ್ರಿಯವರಿಗೆ ಪರೀಕ್ಷೆಗಳ ವಿಚಾರವಾಗಿ ಪ್ರತ್ನ ಕೇಳುವ ಅವಕಾಶ ಕಲ್ಪಿಸಲಾಗುತ್ತದೆ

ಅತ್ನಂತ ಕಡಿಮೆ ಅವಧಿಯಲ್ಲಿ ಈ ದಾಖಲೆ ಸಂಖ್ಯೆಯನ್ನು ತಲುಪಿದ ವಿಶ್ವದ ರಾಷ್ಟಗಳ ಪೈಕಿ ಭಾರತ ಕೂಡ ಒಂದಾಗಿದೆ

ಭಾರತ ಮತ್ತು ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವ ಮಹಿಳೆಯರ ಐದು ಏಕದಿನ ಪಂದ್ದಗಳ ಕ್ರಿಕೆಟ್ ಸರಣೆಯ ನಾಲ್ಲನೇ ಪಂದ್ಯ ಲಖನೌನಲ್ಲಿ ಇಂದು ನಡೆಯುತ್ತಿದೆ